ಇಂಡೋನೇಷ್ಯಾ ಓಪನ್ ಬ್ಯಾಡ್ಟಿಂಟನ್ ಜಕಾರ್ತದಲ್ಲಿಂದು ಮಹಿಳೆಯರ ಸಿಂಗಲ್ಪ್ ಫೈನಲ್ನಲ್ಲಿ ಪಿ

ಸಿಂಧು ಹಾಗೂ ಜಪಾನ್ನ ಯಮಗೂಚಿ ನಡುವೆ ಪ್ರಶಸ್ತಿಗಾಗಿ ಸೆಣಸು

ನಿನ್ನೆ ನಿಧನರಾದ ದೆಹಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕಿ ಶೀಲಾ ದೀಕ್ಷಿತ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ದೆಹಲಿಯ ನಿಗಮ್ಬೋಧ್ ಫಾಟ್ನಲ್ಲಿ ನಡೆಯಲಿದೆ ಅವರು ದೆಹಲಿಯಲ್ಲಿ ನಿನ್ನೆ ಹೃದಯಾಘಾತದಿಂದ ನಿಧನರಾದರು

ಕಳೆದ ಕೆಲವು ದಿನಗಳಿಂದ ಅಸ್ವಸ್ಥರಾಗಿದ್ದ ಶೀಲಾ ದೀಕ್ಷಿತ್ ಮೂರು ಬಾರಿ ದೆಹಲಿಯ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು

ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ದು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೆಹಲಿ ಮಾಜಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಶೀಲಾ ದೀಕ್ಷಿತ್ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ದೆಹಲಿ ನಗರದ ಕ್ಷಿಪ್ರ ಪರಿವರ್ತನೆಗೆ ಕಾರಣರಾಗಿದ್ದರು ಎಂದು ರಾಷ್ಟ್ರಪತಿ ತಮ್ಮ ಸಂದೇಶದಲ್ಲಿ ನೆನಪು ಮಾಡಿಕೊಂಡಿದ್ದಾರೆ

ದೆಹಲಿಯ ಅಭಿವೃದ್ದಿಗೆ ಶೀಲಾ ದೀಕ್ಷಿತ್ ಅಮೂಲ್ಯ ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಸ್ಮರಿಸಿದ್ದಾರೆ ಪ್ರಧಾನಮಂತ್ರಿ ಯುಪಿಎ ಅಧ್ಯಕ್ಷೆ ಸೋನಿಯಾಗಾಂಧಿ ಸೇರಿದಂತೆ ಹಲವು ಗಣ್ಯರು ಮೃತರ ನಿವಾಸಕ್ಕೆ ತೆರಳಿ ಪ್ರಾರ್ಥೀವ ಶರೀರದ ಅಂತಿಮ ದರ್ಶನ ಪಡೆದರು

ಉಡಾವಣೆಗೆ ಕ್ಷಣಗಣನೆ ಇಂದು ಸಂಜೆ ಆರಂಭವಾಗಲಿದೆ

ಅಲ್ಲಿಂದ ಕಡಿಮೆ ವೇಗದಲ್ಲಿ ಚಂದ್ರನ ಮೇಲೆ ಇಳಿಯಲಿದೆ

ಆದರೆ ಉಡಾವಣೆಗೆ ಕೆಲವೇ ತಾಸುಗಳ ಮುನ್ನ ರಾಕೆಟ್ನಲ್ಲಿನ ಕೆಲ ತೊಂದರೆಗಳಿಂದ ಉಡಾವಣೆಯನ್ನು ತಾತ್ನಾ ಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು

ಸರ್ವರ ಆರೋಗ್ಯ ದೃಷ್ಟಿಯಿಂದ ಜಾರಿಗೆ ತರಲಾಗಿರುವ ಆಯುಷ್ಮಾನ್ ಭಾರತ್ ಕಾರ್ಯಕ್ರಮ ಯಶಸ್ತಿಯಾಗಿದೆ ಜನರ ಆರೋಗ್ಯ ರಕ್ಷಣೆಗಾಗಿ ಉತ್ತಮ ರೀತಿಯ ಸೇವೆ ಸಲ್ಲಿಸುವಂತೆ ಅವರು ಇದೇ ವೇಳೆ ಕರೆ ನೀದಿ ವಿಜ್ಞಾನಿಗಳು ಸಂಶೋಧನೆಗಳನ್ನು ಕೈಗೊಳ್ಳಬೇಕೆಂದು ಹೇಳಿದರು

ಕೇರಳದಲ್ಲಿ ಮುಂಗಾರು ತೀವ್ರಗೊಂಡಿದ್ದು ಭಾರಿ ಮಳೆ ಮುಂದುವರೆದಿದೆ ಕಳೆದ ನಾಲ್ಕು ದಿನದಿಂದ ರಾಜ್ಯದಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದೆ ನೈರುತ್ಯ ಮುಂಗಾರು ತೀವ್ರತೆಯಿಂದ ರಾಜ್ಯದ ಬಹುತೇಕ ಭಾಗಗಳು ಮಳೆಯಿಂದ ಬಾಧಿತವಾಗಿದ್ದು ತಗ್ಗು ಪ್ರದೇಶಗಳಲ್ಲಿ ಪ್ರವಾಹ ತಲೆದೋರಿದೆ ಕರಾವಳಿಯಲ್ಲಿ ಭಾರಿ ಕಡಲ್ಕೊರೆತದ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರ ಫೋಷಿಸಲಾಗಿದೆ ಮೂವರು ಮೀನುಗಾರರು ಸೇರಿದಂತೆ ಕಾಣೆಯಾಗಿರುವ ನಾಲ್ವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಪ್ರಮುಖ ಅಣೆಕಟ್ಟುಗಳ ಕ್ರೆಸ್ಟ್ ಗೇಟ್ಗಳನ್ನು ತೆರೆಯಲಾಗಿದೆ

ದೆಹಲಿ ಬಿಜೆಪಿ ಘಟಕದ ಮಾಜಿ ಅಧ್ಯಕ್ಷ ಮಂಗೇ ರಾಮ್ ಗರ್ಗ್ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಂತಾಪ ಸೂಚಿಸಿದ್ದಾರೆ ಮಂಗೇ ರಾಮ್ ಗರ್ಗ್ ಅವರು ದೆಹಲಿಯಿಂದ ಅನ್ಯೋನ್ಯ ಸಂಬಂಧ ಹೊಂದಿದ್ದರಲ್ಲದೇ ನಿಸ್ವಾರ್ಥವಾಗಿ ದೆಹಲಿಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ಗರ್ಗ್ ಅವರು ರಾಷ್ಟ್ ರಾಜಧಾನಿಯಲ್ಲಿ ಬಿಜೆಪಿಯನ್ನು ಬಲಪದಿಸಲು ಪ್ರಮುಖ ಪಾತ್ರ ವಹಿಸಿದ್ದರು ಅವರ ಈ ಸೇವೆಯನ್ನು ಪಕ್ಷವು ವರ್ಷಾನುಗಟ್ಟಲೇ ಸ್ಮರಿಸುವುದು ಎಂದು ಪ್ರಧಾನಿ ಮೋದಿಯವರು ಟ್ಲೀಟ್ ಮಾಡಿದ್ಗಾರೆ ಗರ್ಗ್ ಅವರ ನಿಧನಕ್ಕೆ ಬಿಜೆಪಿ ಕಾರ್ಯಾಧ್ಯಕ್ಷ ಜಿ ಪಿ ನಡ್ಡಾ ಹಾಗೂ ಇತರ ಹಲವು ನಾಯಕರು ಸಂತಾಪ ಸೂಚಿಸಿದ್ದಾರೆ

ಹೋರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಕ್ರಾಂತಿಕಾರಿ ಪಡೆ ವಶದಲ್ಲಿರುವ ಸ್ವೆನಾ ಇಂಪೇರೋ ಹಡಗನ್ನು ಬಿಡುಗಡೆ ಮಾಡುವಂತೆ ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಜೆರೆಮಿ ಹಂಚ್ ಆಗ್ರಹಿಸಿದ್ದಾರೆ ಇರಾನ್ ಜತೆಗಿನ ಉದ್ವಿಗ್ಡತೆಯನ್ನು ಶಮನಗೊಳಿಸಲು ಬ್ರಿಟನ್ ಬಯಸುತ್ತದೆ ಹದಗು ವಶಪದಿಸಿಕೊಂಡಿರುವುದು ಅಂತಾರಾಷ್ಟೀಯ ಕಾನೂನು ಉಲ್ಲಂಘನೆಯಾಗಿದ್ದು ಇದು ಬ್ರಿಟನ್ ಹಡಗುಗಳ ಭದ್ರತೆ ಕುರಿತು ಗಂಭೀರ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಎಂದು ಹಂಟ್ ಹೇಳಿದ್ದಾರೆ

ಭಾರತೀಯ ಹದಗು ಸಿಬ್ಬಂದಿಯನ್ನು ವಶಕ್ಕೆ ತೆಗೆದುಕೊಂಡಿರುವ ಕುರಿತು ಹೆಚ್ಚಿನ ವಿವರಗಳನ್ನು ನಿರೀಕ್ವಿಸಲಾಗುತ್ತಿದೆ ಎಂದು ಭಾರತ ಹೇಳಿದೆ ಭಾರತೀಯ ಸಿಬ್ಬಂದಿಯ ಬಿಡುಗಡೆಗೆ ಭಾರತ ಇರಾನ್ ಸರ್ಕಾರದೊಂದಿಗೆ ಸಂಪರ್ಕದಲ್ಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ವಕ್ತಾರ ರವೀಶ್ ಕುಮಾರ್ ತಿಳಿಸಿದ್ದಾರೆ

ಪ್ರಧಾನಮಂತ್ರಿಯಾಗಿ ಎರಡನೇ ಬಾರಿಗೆ ಮೋದಿಯವರು ಅಧಿಕಾರ ಸ್ವೀಕರಿಸಿದ ನಂತರ ಬಿತ್ತರಗೊಳ್ಳುತ್ತಿರುವ ಎರಡನೇ ಆವೃತ್ತಿಯ ಕಾರ್ಯಕ್ರಮ ಇದಾಗಿದೆ ಪ್ರತಿ ತಿಂಗಳ ಕೊನೆಯ ಭಾನುವಾರದಂದು ಬಿತ್ತರಗೊಳ್ಳುವ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಯವರು ವಿವಿಧ ವಿಷಯಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಜನರೊಂದಿಗೆ ಹಂಚೆಕೊಳ್ಳುತ್ತಾರೆ ಕಳೆದ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ಪ್ರಧಾನಿಯವರು ಪುಸ್ತಕಗಳ ಮಹತ್ವದ ಬಗ್ಗೆ ಮಾತಾಡಿದರಲ್ಲದೇ ನಾಗರಿಕರು ಪುಸ್ತಕಗಳನ್ನು ಓದುವುದನ್ನು ದಿನಚರಿಯಾಗಿ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿದ್ದರು

ಜಕಾರ್ತಾದಲ್ಲಿ ಇಂದು ನಡೆಯಲಿರುವ ಇಂಡೊನೇಷಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಭಾರತದ ಭರವಸೆಯ ಶೆಟ್ಲರ್ ಪಿ

ಇಂದು ನಡೆಯಲಿರುವ ಪ್ರಶಸ್ತಿ ಸುತ್ತಿನ ಮುಖಾಬಲದಲ್ಲಿ ಸಿಂಧು ಅವರಿಗೆ ಜಪಾನಿನ ಯಮಗುಚಿ ಸವಾಲು ಎದುರಾಗಲಿದೆ